ರಾಷ್ಷೀಯ ಪೌರತ್ತ ನೋಂದಣಿಯ ಅಂತಿಮ ಕರಡಿನಲ್ಲಿ ಸೇರ್ಪಡೆಯಾಗದಿದ್ದರೂ ಮತದಾರರ ಪಟ್ಟಯಲ್ಲಿರುವವರು ಮತ ಚಲಾಯಿಸಬಹುದಾಗಿದೆ ಎಂದು ಅವರು ಹೇಳಿದ್ದಾರೆ ಕಾನೂನು ಬಾಹಿರ ವಲಸಿಗರನ್ನು ಗುರುತಿಸಲು ಹಾಗೂ ಮೂಲ ಸ್ವಳೀಯರನ್ನು ಗುರುತಿಸಲು ರಾಷ್ಷೀಯ ಪೌರತ್ವ ನೋಂದಣಿಯನ್ನು ಆಗಿಂದಾಗ್ಗೆ ಪರಿಷ್ಠರಿಸಲಾಗುತ್ಸಿದೆ ಎಂದು ಅವರು ತಿಳಿಸಿದ್ದಾರೆ

ಸುಭದ್ರ ಮತ್ತು ಸುರಕ್ಸಿತವಾಗಿದೆ ಎಂದು ಹಿರಿಯ ಬಿಜೆಪಿ ಮುಖಂಡ ಹಾಗೂ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ ನಿರ್ದಿಷ್ಷ ದಾಳಿ ಮತ್ತು ವೈಮಾನಿಕ ದಾಳಿಗಳಿಂದ ಭಯೋತಾದನೆ ವಿರುದ್ಧ ಭಾರತ ಯಾವುದೇ ಹೋರಾಟಕ್ಕೆ ಸಿದ್ಧ ಎಂಬ ನೀತಿ ಹೊರಹೊಮ್ಬಿದೆ ಭಯೋತ್ವಾದನೆಯನ್ನು ಹೋಷಿಸುವುದನ್ನು ಮುಂದುವರಿಸಿದರೆ ತಕ್ಷ ಬೆಲೆ ತೆರಟೇಕೆಂಬುದು ಪಾಕಿಸ್ತಾನಕ್ಷೆ ಅರಿವಾಗಿದೆ

ಪಾಕಿಸ್ತಾನವು ರಾಜತಾಂತ್ರಿಕವಾಗಿ ಪ್ರತ್ಯೇಕವಾಗಿದ್ದು ಅದರ ಸಾಂಪ್ರದಾಯಿಕ ಮಿತ್ರ ದೇಶಗಳೂ ಸಹ ಪಾಕಿಸ್ತಾನದೊಂದಿಗೆ ನಿಲ್ಲಲು ಬಯಸುತ್ತಿಲ್ಲ ಕೇವಲ ಮತಕ್ಕಾಗಿ ಕಾಂಗ್ರೆಸ್ ಮತ್ತು ಅದರ ಮಹಾಮ್ಯೆತ್ರಿಕೂಟದ ಮಿತ್ರ ಪಕ್ಷಗಳು ಭಯೋತ್ವಾದನೆ ವಿರುದ್ದದ ಹೋರಾಟವನ್ನು ದಾರಿ ತಪ್ಪಿಸಲು ಯತ್ನಿಸುತ್ತಿವೆ

ಲಕ್ನೋದಲ್ಲಿಂದು ಪಕ್ಷದ ಹಿರಿಯ ಮುಖಂಡರ ಸಭೆಯ ನಂತರ ಈ ಹೇಳಿಕೆ ಹೊರಡಿಸಲಾಗಿದೆ ಬಿಎಸ್ಪಿ ವರಿಷ್ಠೆ ಮಾಯಾವತಿ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಉತ್ತರ ಪ್ರದೇಶ ಹೊರತುಪಡಿಸಿ ಎಲ್ಲ ರಾಜ್ಯಗಳ ಬಿಎಸ್ಪಿ ಮುಖಂಡರು ಪಾಲ್ಗೊಂಡಿದ್ದರು ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಹಾಗೂ ಉತ್ತರಾಖಂಡ್ನಲ್ಲಿ ಪರಸ್ಪರ ಗೌರವ ಹಾಗೂ ಪ್ರಾಮಾಣಿಕ ಉದ್ದೇಶದ ಆಧಾರದಡಿ ಬಿಎಸ್ಪಿ ಮತ್ತು ಸಮಾಜವಾದಿ ಪಕ್ಷದ ನಡುವೆ ಮೈತ್ರಿ ಮಾಡಿಕೊಳ್ಳಲಾಗಿದೆ ಸಮಾಜಿಕ ಪರಿವರ್ತನೆ ಹಾಗೂ ಬಿಜೆಪಿ ಸೋಲಿಸಲು ಮೈತ್ರಿ ಕೂಟ ಅಗತ್ಯವಾಗಿತ್ತು ಎಂದು ಮಾಯಾವತಿ ಹೇಳಿದ್ದಾರೆ

ದೆಹಲಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಕೇಜ್ರವಾಲ್ ಅವರು ದೆಹಲಿಗೆ ಸಂಪೂರ್ಣ ರಾಜ್ಯ ಸ್ಥಾನಮಾನ ವಿಷಯ ಕುರಿತು ಚುನಾವಣೆಯನ್ನು ಎದುರಿಸಲಾಗುವುದು ಮೈತ್ರಿ ಕುರಿತಂತೆ ಕಾಂಗ್ರೆಸ್ನೊಂದಿಗೆ ತಮ್ನ ಪಕ್ಷ ಯಾವುದೇ ಮಾತುಕತೆ ನಡೆಸುತ್ತಿಲ್ಲ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳ ಷೈಕಿ ಆರು ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಞರ್ಥಿಗಳ ಹೆಸರನ್ನು ಪ್ರಕಟಿಸಲಾಗಿದೆ ಎಂದು ಹೇಳಿದ್ದಾರೆ

ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯುವ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಅನೇಕ ಶಾಸಕರು ಪಕ್ಷವನ್ನು ಬದಲಾಯಿಸುವುದು ಮುಂದುವರಿದಿದೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಶಾಸಕ ವಲಭ್ ಧಾರವಿಯ ಶಾಸಕತ್ತಕ್ಷೆ ರಾಜೀನಾಮೆ ಸಲ್ಲಿಸಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ

ಮನ್ನಧಾರ್ ಉಂಜಾ ಹಾಗೂ ಹಲ್ವಾದ್ ದಂದ್ರಾ ಕ್ಷೇತ್ರಗಳ ಕಾಂಗ್ರೆಸ್ ಶಾಸಕರು ಸಹ ಶಾಸಕತ್ವಕ್ಷೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದಾರೆ ಪಾಟಧಾರ್ ಮೀಸಲಾತಿ ಆಂದೋಲನ ಮುಖಂಡ ಹಾರ್ದಿಕ್ ಪಟೇಲ್ ಗಾಂಧಿನಗರದಲ್ಲಿಂದು ನಡೆಯುವ ಚುನಾವಣಾ ರ್್ಾಲಿಯಲ್ಲಿ ಕಾಂಗ್ರೆಸ್ ಸೇರಲಿದ್ದಾರೆ ಜಾಮ್ ನಗರ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಹಾರ್ದಿಕ್ ಪಟೇಲ್ ನಿನ್ನೆ ಟ್ವೇಟ್ನಲ್ಲಿ ತಿಳಿಸಿದ್ದಾರೆ ಮಹಾರಾಷ್ಷದಲ್ಲಿ ವಿಧಾನಸಭೆ ಪ್ರತಿಪಕ್ಷದ ನಾಯಕರ ಪುತ್ರ ಸುಜಯ್ ವಿಜೆ ಪಾಟೀಲ್ ಇಂದು ಬಿಜೆಪಿ ಸೇರ್ಪಡೆಯಾಗಿದ್ದು ಇದರಿಂದ ಮಹಾರಾಷ್ಷ ಕಾಂಗ್ರೆಸ್ಗೆ ಹಿನ್ನಡೆಯಾದಂತಾಗಿದೆ ಮುಂಬೈನಲ್ಲಿಂದು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸಮ್ನುಖದಲ್ಲಿ ಸುಜಯ್ ವಿಖೆ ಪಾಟೀಲ್ ಬಿಜೆಪಿಗೆ ಸೇರ್ಪಡೆಯಾದರು ಈ ಮಧ್ಯೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಶಾಸಕರಾದ ಅಸೀಫಾಬಾದ್ ಶಾಸಕ ಅತ್ರಂ ಸಕ್ಕೂ ಮತ್ತು ವಿನಪಾಕ ಕ್ಷೇತ್ರದ ಶಾಸಕ ಆರ್ ಕಾಂತಾರಾವ್ ಅವರು ಆಡಳಿತಾರೂಢ ಟಿಆರ್ಎಸ್ಗೆ ಸೇರ್ಪಡೆಯಾಗಿದ್ದಾರೆ ಉತ್ತರ ಪ್ರದೇಶದ ನಿವೃತ್ತ ಐಎಎಸ್ ಅಧಿಕಾರಿ ಅವರಿಗೆ ಸೇರಿದ ದೆಹಲಿ ಮತ್ತು ಲಕ್ನೋದ ಅನೇಕ ಕಡೆ ಆದಾಯ ತೆರಿಗೆ ಅಧಿಕಾರಿಗಳು ಇಂದು ಶೋಧ ನಡೆಸಿದ್ದಾರೆ

ಭಾರತೀಯ ಮಾಧ್ಯಮ ಆದಾಯ ಗಳಕೆ ಮತ್ತು ಉದ್ಯೋಗ ಸೃಷ್ಷಿಗಿಂತ ಅತೀ ದೊಡ್ಡ ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಹೇಳಿದ್ದಾರೆ

ಕೊಲ್ಲತ್ತಾದಲ್ಲಿಂದು ಪಕ್ಷದ ವರಿಷ್ಠೆ ಹಾಗೂ ರಾಜ್ಲದ ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಪಟ್ಲಿಯನ್ನು ಪ್ರಕಟಿಸಿದರು ಈ ಚುನಾವಣೆಯಲ್ಲಿ ಹತ್ತು ಮಂದಿ ಹಾಲ ಸಂಸದರಿಗೆ ಟಕೆಟ್ ನಿರಾಕರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಇವರಲ್ಲಿ ಟಿಎಂಸಿ ರಾಜ್ಯ ಫಟಕದ ಅಧ್ಯಕ್ಷ ಸುಬ್ರತಾ ಭಕ್ಷಿ ನಟ ಸಂಧ್ಯಾರಾಯ್ ಹಾಗೂ ಖ್ಯಾತ ಶಿಕ್ಷಣ ತಜ್ಜ ಪ್ರೊಫೆಸರ್ ಸುಗತಾ ಬಸು ಸೇರಿದ್ದಾರೆ

ಉಚ್ಲಾಟಿತ ತ್ವಣಮೂಲ ಕಾಂಗ್ರೆಸ್ ಸಂಸದ ಅನುಪಮ್ ಹಜಾರ ಇಂದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ದೆಹಲಿಯಲ್ಲಿಂದು ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಬಿಜೆಪಿ ನಾಯಕರಾದ ವಿಜಯ್ ವರ್ಗೀಯ ಮತ್ತು ಮುಖುಲ್ರಾಯ್ ಸಮ್ನುಖದಲ್ಲಿ ಹಜಾರ ಬಿಜೆಪಿ ಸೇರಿದರು

ತೆರಿಗೆ ಪಾವತಿಸುವ ಸಂಸ್ಕೃತಿ ಉತ್ತೇಜನಕ್ಕೆ ದೇಶದಲ್ಲಿ ತೆರಿಗೆ ಆಡಳತದಲ್ಲಿ ಭಾರೀ ಬದಲಾವಣೆಯಾಗುತ್ತಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಡ ಹೇಳಿದ್ದಾರೆ

ಭಾರತ ಪಣದುಬ್ಲರ ಸುಧಾರಣೆಯೊಂದಿಗೆ ವಿಶ್ವದಲ್ಲೇ ಅತೀ ವೇಗವಾಗಿ ವೆಳವಣಿಗೆ ಸಾಧಿಸುತ್ತಿರುವ ದೇಶವಾಗಿದೆ ಎಂದು ಮೆಚ್ಲುಗೆ ವ್ಯಕ್ತಪಡಿಸಿದರು ಭಾರತ ಮತ್ತು ಅರ್ಜೈಂಟನಾ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಉತ್ತೇಜನ ವೃದ್ವಿಸುವ ನಿಟ್ಟನಲ್ಲಿ ಒಗ್ಗೂಡಿ ಕೆಲಸ ಮಾಡಬೇಕಾದ ಅಗತ್ವವಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ಡ ಅಭಿಪ್ರಾಯಪಟ್ಟಿದ್ದಾರೆ ದೆಹಲಿಯಲ್ಲಿಂದು ತಮ್ಮನ್ನು ಭೇಟಿಯಾದ ಅರ್ಜೈಂಟಿನಾ ಉಪಾಧಕ್ಷರಾದ ಗೇಬ್ರಿಲ್ಲ ಮಿಚೆಟ್ಟಿ ಅವರೊಂದಿಗೆ ನಡೆಸಿದ ಮಾತುಕತೆ ವೇಳೆ ಉಪರಾಷ್ಟಪತಿ ಈ ವಿಷಯ ತಿಳಿಸಿದ್ದಾರೆ ಪುಲ್ನಾಮದಲ್ಲಿ ನಡೆದ ಭಯೋತ್ವಾದಕರ ದಾಳಿ ಬಗ್ಗೆ ವೆಂಕಯ್ನನಾಯ್ತು ಅವರು ಮಾತುಕತೆ ವೇಳೆ ಶ್ರಸ್ತಾಪಿಸಿದ್ಲು ದಾಳಿಯನ್ನು ಅರ್ಜೈಂಟನಾ ಉಪಾಧ್ಯಕ್ಷರು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸಿದ್ದು ಭಯೋತ್ವಾದನೆ ವಿರುದ್ಧದ ಹೋರಾಟಕ್ಕೆ ಭಾರತದ ಜೊತೆ ಅರ್ಜೈಂಟನಾ ನಿಲ್ಲುವುದಾಗಿ ಹೇಳಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಬಾಂಗ್ಲಾದೇಶದ ಉದ್ಲೇಶಿತ ಈ ಕ್ರಮದಿಂದ ಆ ದೇಶದಲ್ಲಿ ಹೊಸ ಸಮಸ್ನೆಗಳು ಎದುರಾಗಲಿವೆ ಎಂದು ಜೀನಿವಾದಲ್ಲಿ ನಡೆದ ಮಾನವ ಹಕ್ಕುಗಳ ಮಂಡಳಿ ಸಭೆಯಲ್ಲಿ ಮ್ಲಾನ್ನಾರ್ಗೆ ವಿಶ್ವಸಂಸ್ನೆಯಿಂದ ನಿಯುಕ್ತಿಗೊಂಡಿರುವ ವಿಶೇಷ ಪ್ರತಿನಿಧಿ ಯಾಂಭಿ ಲೀ ಎಚ್ಚರಿಸಿದ್ದಾರೆ ಬಾಂಗ್ಲಾದೇಶದಲ್ಲಿ ಸುಮಾರು ಏಳು ಲಕ್ಷ ರೊಹಿಂಗ್ಲಾ ನಿರಾತ್ರಿತರು ಆಶ್ರಯ ಪಡೆದಿದ್ದಾರೆ ಲಷ್ಟರ್ ಎ ತೋಯ್ಲಾ ಸಂಘಟನೆ ಸ್ಥಾಪಕ ಹಫೀಜ್ ಸಯೀದ್ ವಿರುದ್ಗದ ಪ್ರಕರಣದ ಮುಂದುವರಿದಿರುವ ತನಿಖೆಯಲ್ಲಿ ಜಾರಿ ನಿರ್ದೇತನಾಲಯ ಜಹೂರ್ ಅಹಮದ್ ಶಾ ವತಾಲಿಗೆ ಸೇರಿದ ಒಂದು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಆಸ್ತಿಯನ್ನು ಜಪ್ತಿ ಮಾಡಿದೆ ರಾಷ್ಷೀಯ ತನಿಖಾ ಸಂಸ್ಥೆ ಎನ್ಐಎ ಹಫೀಜ್ ಸಯೀದ್ ಮಪ್ತದ್ ಯೂಸುಫ್ ಶಾ ಜಹೂರ್ ಅಹಮದ್ ಶಾ ವತಾಲಿ ಮತ್ತಿತರರ ವಿರುದ್ದ ದಾಖಲಿಸಿರುವ ಆರೋಪ ಪಟ್ಟ ಆಧರಿಸಿ ಹಣ ಅಕ್ರಮ ವರ್ಗಾವಣೆ ಕಾಯ್ದೆಡಿ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ